ಉತ್ತರ ಪ್ರದೇಶದಲ್ಲಿ ಎಸ್ ಪಿ ಬಿಎಸ್ ಪಿ ಮತ್ತು ಆರ್ ಎಲ್

ಮಾಲ್ದೀವ್ಸೆಗೆ ಅಭಿವೃದ್ದಿಯಲ್ಲಿ ನೆರವು ದ್ವಿಪಕ್ಷೀಯ ಸಹಕಾರ ಸೇರಿದಂತೆ ಹಲವು ವಿಷಯಗಳ ಕುರಿತು ಮಾಲೆಯಲ್ಲಿ ವಿದೇಶಾಂಗ ಸಚಿವೆ ಸುಷ್ನಾ ಸ್ವರಾಜ್ ಉನ್ನತ ಮಟ್ಟದ ಮಾತುಕತೆ

ಮುಂದಿನ ವರ್ಷ ಟೋಕಿಯೋದಲ್ಲಿ ನಡೆಯಲಿರುವ ಒಲಂಪಿಕ್ಸ್ಗೆ ರೇಸ್ ವಾಕರ್ ಇರ್ಫಾನ್ ಕೆ

ಅರ್ಹತೆ

ಪಾಟ್ನಾದಲ್ಲಿಂದು ಬಿಜೆಪಿ ಜೆಡಿಯು ಮತ್ತು ಎಲ್ಜೆಪಿ ಪಕ್ಷಗಳು ಈ ವಿಷಯವನ್ನು ಜಂಟ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಿಸಿದವು

ಆರ್ ಕಾಂಗ್ರೆಸ್ ಇಂದು ತನ್ನ ಅಭ್ವರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ

ಎಸ್ ಆರ್

ನೆಲ್ಲೂರು ಕ್ಷೇತ್ರ ಪ್ರತಿನಿಧಿಸುತ್ತಿದ್ದ ಮೇಕಪಾಟಿ ರಾಜಮೋಹನ್ ರೆಡ್ಡಿ ಮತ್ತು ಆಂಗೋಲಿ ಕ್ಷೇತ್ರ ಪ್ರತಿನಿಧಿಸುತ್ತಿದ್ದ ವ್ಯೆ ವಿ ಸುಬ್ಬಾರೆಡ್ಡಿ ಅವರಿಗೆ ಟಕೆಟ್ ನಿರಾಕರಿಸಿದ್ದಾರೆ ತಿರುಪತಿ ಕ್ಷೇತ್ರದ ಸಂಸದ ವರಪ್ರಸಾದ್ ಗುಡೂರು ವಿಧಾನಸಭಾ ಕ್ಷೇತ್ರದಿಂದ ಟಕೆಟ್ ಪಡೆದಿದ್ದಾರೆ

ಎಸ್ ಆರ್ ಕಾಂಗ್ರೆಸ್ ಸೇರಿದ ಟಡಿಪಿ ಶಾಸಕ ಮುದುಗುಲ ವೇಣುಗೋಪಾಲರೆಡ್ಡಿ ಅವರಿಗೆ ಗುಂಟೂರು ಲೋಕಸಭಾ ಕ್ಷೇತ್ರದ ಟಕೆಟ್ ನೀಡಲಾಗಿದೆ ನಿನ್ನೆ ಸಂಜೆ ಮಾಜಿ ಸಂಸದೆ ವಂಗಗೀತಾ ವೈ ಎಸ್ ಆರ್

ಕಾಕಿನಾಡ ಕ್ಷೇತ್ರದಿಂದ ಟಕೆಟ್ ನೀಡಲಾಗಿದೆ ವಿಧಾನಪರಿಷತ್ ಸದಸ್ನ ಎಂ

ರೆಡ್ಡಿ ಅವರಿಗೆ ಆಂಗೋಲಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡಲಾಗಿದ್ದು ವೈಎಸ್ ಆರ್ ಕಾಂಗ್ರೆಸ್ನ ಮುಖ್ಯಸ್ಟ ವೈಎಸ್ ಜಗನ್ಮೋಹನ್ ರೆಡ್ಡಿ ಹಿದುಪುಲಾಪಾಯದಿಂದ ಕಣಕ್ತಿಳಿಯಲಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಬಿಜೆಪಿ ಮತ್ತು ಇತರೆ ಪಕ್ಷಗಳು ಲೋಕಸಭಾ ಸ್ಥಾನ ಹಂಚಿಕೆ ಮಾಡಿಕೊಂಡಿವೆ

ಬಿಜೆಪಿ ಕನ್ನಾಕುಮಾರಿ ಕೊಯಮತ್ತೂರು ಶಿವಗಂಗಾ ರಾಮನಾಥಪುರಂ ಮತ್ತು ತೂತುಕುಡಿ ಕ್ಷೇತ್ರಗಳಂದ ಸ್ವರ್ಧಿಸಲಿದೆ ವಿಜಯಕಾಂತ್ ನೇತೃತ್ವದ ಡಿಎಂಡಿಕೆಗೆ ಚೆನ್ನೈ ಉತ್ತರ ತಿರುಚ್ಚಿನಾಪಳ್ಳಿ ಹಾಗೂ ಇನ್ನಿತರ ಎರಡು ಕ್ಷೇತ್ರಗಳನ್ನು ಬಿಟ್ಟುಕೊಡಲಾಗಿದೆ

ಪಕ್ಷದ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ರಾಷ್ಷೀಯ ಪ್ರಧಾನ ಕಾರ್ಯದರ್ಶಿ ಪಿ ಮುರುಳೀಧರ ರಾವ್ ದಕ್ಷಿಣ ಭಾರತದ ಉಸ್ತುವಾರಿ ಬಿ

ಸಂತೋಷ್ ಸೇರಿದಂತೆ ಇನ್ನಿತರ ಹಿರಿಯ ನಾಯಕರ ಸಮ್ಮಖದಲ್ಲಿ ಬೆಂಗಳೂರಿನಲ್ಲಿಂದು ನಡೆದ ಸಭೆಯಲ್ಲಿ ಅಭ್ವರ್ಥಿಗಳ ಆಯ್ತೆಯನ್ನು ಅಂತಿಮಗೊಳಿಸಿದರು ಸಭೆಯ ಬಳಿಕ ವಿವರ ನೀಡಿದ ಶಾಸಕ ಅರವಿಂದ್ ಲಿಂಬಾವಳಿ ಅಭ್ಯರ್ಥಿಗಳ ಪಟ್ಟಯನ್ನು ಬಿಜೆಪಿ ಕೇಂದ್ರೀಯ ಚುನಾವಣೆ ಸಮಿತಿಗೆ ಸಲ್ಲಿಸಲಿದ್ದು ಅಲ್ಲಿ ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಿದೆ ಮಂಡ್ಜ ಲೋಕಸಭಾ ಕ್ಷೇತ್ರದ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಮಾಜಿ ಸಚಿವ ಹಾಗೂ ಚಿತ್ರನಟ ದಿವಂಗತ ಅಂಬರೀಶ್ ಅವರ ಪತ್ನಿ ಸುಮಲತಾ ಅವರ ಮುಂದಿನ ನಡೆಯನ್ನು ನೋಡಿ ಪಕ್ಷ ತನ್ನ ನಿರ್ಧಾರವನ್ನು ಪ್ರಕಟಿಸಲಿದೆ ಎಂದರು ಆಬ್ಲೆರುಗೊಳಿಸಿರುವ ಅಭ್ಯರ್ಥಿಗಳ ಹೆಸರುಗಳ ಸಂಬಂಧ ಇಂದು ರಾತ್ರಿ ಇಲ್ಲವೆ ನಾಳೆ ಬೆಳಿಗ್ಗೆ ಪಕ್ಷದ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಅವರೊಂದಿಗೆ ಚರ್ಚೆ ನಡೆಸಲಾಗುವುದು

ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ನಾಳೆ ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರ ಆರಂಭಿಸಲಿದ್ದಾರೆ ಕಲಬುರಗಿಯಲ್ಲಿ ಬೆಳಿಗ್ಗೆ ಸಾರ್ವಜನಿಕ ಸಭೆಯನ್ನು ಉದ್ದೇತಿಸಿ ಭಾಷಣ ಮಾಡಲಿದ್ದಾರೆ ಈ ಕ್ಷೇತ್ರವನ್ನು ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿನಿಧಿಸುತ್ತಿದ್ದಾರೆ ಬಳಿಕ ಸಂಜೆ ರಾಹುಲ್ಗಾಂಧಿ ಐಟಿ ಉದ್ಯೋಗಿಗಳು ನವೋದ್ಯಮ ಪ್ರತಿನಿಧಿಗಳೊಂದಿಗೆ ಬೆಂಗಳೂರಿನಲ್ಲಿ ಸಂವಾದ ನಡೆಸಲಿದ್ದಾರೆ

ಈ ಸಂಬಂಧ ಹೇಳಿಕೆ ನೀಡಿರುವ ಚುನಾವಣಾ ಆಯೋಗ ಚುನಾವಣಾ ಪ್ರಣಾಳಿಕೆ ಮಾದರಿ ನೀತಿ ಸಂಹಿತೆಗೆ ಒಳಪಟ್ಟರುವ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷಗಳು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿದೆ ಆದರೆ ಈಗಿರುವ ನಿಯಮಗಳ ಪ್ರಕಾರ ಪ್ರಣಾಳಿಕೆ ಬಿಡುಗಡೆಗೆ ಯಾವುದೇ ಸಮಯದ ನಿಯಮವಿಲ್ಲ ಮಾದರಿ ನೀತಿ ಸಂಹಿತೆ ಮುಂದಿನ ಹಂತದ ಚುನಾವಣೆಗೆ ಅನ್ವಯವಾಗಲಿದೆ ಎಂದು ಚುನಾವಣಾ ಮೂಲಗಳ ಪ್ರಕಾರ ತಿಳಿಸಿದೆ

ಕಾಂಗ್ರೆಸ್ ಪಕ್ಷಕ್ಕೆ ನಿನ್ನೆ ಬೆಹೇರ ರಾಜೀನಾಮೆ ನೀಡಿದ್ದರು ಜಮ್ನು ಕಾಶ್ವೀರದಲ್ಲಿ ಚುನಾವಣೆ ನಡೆಸುವ ಸಂಬಂಧ ಚುನಾವಣಾ ಆಯೋಗದ ಮೂವರು ವಿಶೇಷ ವೀಕ್ಷಕರು ರಾಜ್ವಪಾಲರ ನಾಲ್ವರು ಸಲಹೆಗಾರರು ಹಾಗೂ ಮುಖ್ಯ ಕಾರ್ಯದರ್ಶಿ ಗೃಹ ಕಾರ್ಯದರ್ಶಿ ಹಾಗೂ ಮೊಲೀಸ್ ಮಹಾನಿರ್ದೇಶಕರೊಂದಿಗೆ ಸಭೆ ನಡೆಸಿದರು ವಿಶೇಷ ವೀಕ್ಷಕರಾದ ನೂರ್ ಅಹ್ನದ್ ಎ ಎಸ್ ಗಿಲ್ ವಿನೋದ್ ಜುತ್ತಿ ಅವರು ಜಮ್ನು ಕಾಶ್ತೀರದ ಪರಿಸ್ಟಿತಿ ಚುನಾವಣಾ ಸಿದ್ಗತೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದರು ಕೇಂದ್ರ ವಿದೇತಾಂಗ ಸಚಿವೆ ಸುಷ್ನಾ ಸ್ವರಾಜ್ ಮಾಲ್ವೀವ್ಗ್ನ ಮಾಲೆಯಲ್ಲಿಂದು ಅಲ್ಲಿನ ವಿದೇತಾಂಗ ವ್ಚವಹಾರಗಳ ಸಚಿವ ಅಬ್ದುಲ್ಲಾ ಶಾಹಿದ್ ಅವರೊಂದಿಗೆ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು

ಭೇಟಿಯ ವೇಳೆ ದ್ವಿಪಕ್ಷೀಯ ಸಹಕಾರ ಮಾಲ್ವೀವ್ಗೆ ನೆರವು ನೀಡುವುದು ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ ಮಾಲ್ದೀವ್ಸ್ ಅಧ್ಯಕ್ಷ ಇಬ್ರಾಹೀಂ ಮೊಹಮ್ಮದ್ ಸಾಲಿಹ್ ಸಂಸತ್ನ ಸ್ವೀಕರ್ ಖಾಸಿಂ ಇಬ್ರಾಹೀಂ ಸೇರಿದಂತೆ ಅನೇಕ ಸಚಿವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ

ಎ ಎಫ್ ಎಫ್

ದ್ವಿತೀಯಾರ್ಧದಲ್ಲಿ ರತನ್ ಬಾಲ ದೇವಿ ಗೋಲು ಗಳಿಸಿ ಅಂತರವನ್ನು ಮತ್ತಪ್ಲು ಹೆಚ್ಚಿಸಿ ಗೆಲುವಿಗೆ ಕಾರಣರಾದರು ಈ ಗೆಲುವಿನೊಂದಿಗೆ ಭಾರತ ಬಿ ಗುಂಪಿನಲ್ಲಿ ಅಗ್ರಸ್ಥಾನ ಕಾಯ್ದುಕೊಳ್ಳುವ ಮೂಲಕ ಪಂದ್ದಗಳನ್ನು ಪೂರ್ಣಗೊಳಿಸಿದೆ ಶ್ರೀಲಂಕಾ ಎರಡನೇ ಸ್ಥಾನದಲ್ಲಿದೆ ಗುಂಪು ಎ ವಿಭಾಗದಲ್ಲಿ ನೇಪಾಳ ಮೊದಲ ಸ್ಟಾನದಲ್ಲಿದೆ ಬಾಂಗ್ಲಾದೇಶ ಎರಡನೇ ಸ್ಟಾನದಲ್ಲಿ ಮುಂದುವರಿದಿದೆ ಭಾರತದ ರೇಸ್ವಾಕರ್ ಇರ್ಫಾನ್ ಕೆ

ಮುಂದಿನ ವರ್ಷ ನಡೆಯುವ ಟೋಕಿಯೋ ಒಲಿಂಪಿಕ್ಸೆಗೆ ಅರ್ಹತೆ ಪಡೆದಿದ್ದಾರೆ ಜಪಾನ್ನ ನೋಮಿಯಲ್ಲಿ ನಡೆದ ಏಷ್ಠನ್ ರೇಸ್ ವಾಕಿಂಗ್ ಚಾಂಪಿಯನ್ ಶಿಪ್ನಲ್ಲಿ ನಾಲ್ಕನೇ ಸ್ಥಾನ ಪಡೆಯುವ ಮೂಲಕ ಅವರು ಈ ಸಾಧನೆ ಮಾಡಿದ್ದಾರೆ

ನಾಲ್ಕನೇ ಸ್ಥಾನ ಪಡೆಯುವ ಮೂಲಕ ಸೆಪ್ಟಂಬರ್ನಲ್ಲಿ ದೋಹಾದಲ್ಲಿ ನಡೆಯುವ ಇಂಟರ್ ನ್ಯಾಪನಲ್ ಅಸೋಸಿಯೇಶನ್ ಆಫ್ ಅಕ್ಷೇಟಿಕ್ ಫೆಡರೇಶನ್ ವರ್ಲ್ಡ್ ಚಾಂಪಿಯನ್ ಶಿಪ್ಗೂ ಪ್ರವೇಶ ಖಾತರಿಪಡಿಸಿಕೊಂಡಿದ್ದಾರೆ ಅಂತಾರಾಷ್ಟೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಏಕದಿನ ಕ್ರಿಕೆಟ್ ರ್ಕಾಂಕಿಂಗ್ ಬಿಡುಗಡೆ ಮಾಡಿದ್ದು ಭಾರತ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ ಮತ್ತು ವೇಗಿ ಜಸ್ವೀತ್ ಬುಮ್ರಾ ಕ್ರಮವಾಗಿ ಬ್ಯಾಂಟಿಂಗ್ ಮತ್ತು ಬೌಲಿಂಗ್ ವಿಭಾಗದಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದ್ದಾರೆ